ಸ್ಸೆಬರ್ ಸಂಬಂಧಿತ ಅಪರಾಧಗಳಲ್ಲಿ ಎದುರಾಗುತ್ತಿರುವ ಹೊಸ ಸವಾಲುಗಳ ಬಗ್ಗೆ ಗ್ಯಪಸಚಿವರ ಎಚ್ಲರಿಕೆ ಸ್ನೆಬರ್ ಭದ್ರತೆ ಹೆಚ್ಚಿಸಲು ಪರಿಣಾಮಕಾರಿ ಕ್ರಮಗಳಿಗೆ ಸೂಚನೆ

ದೆಹಲಿಯಲ್ಲಿಂದು ಕಾರ್ಯಕ್ರಮವೊಂದರಲ್ಲಿ ಮಾತನಾಡುತ್ತಿದ್ದ ಅವರು ಯೋಜನಾ ವೆಚ್ಚಗಳಿಗೆ ಸಾಕಷ್ಟು ಪರ್ಯಾಯ ಸಂಪನ್ನೂಲಗಳಿರುವುದರಿಂದ ವಿತ್ತೀಯ ಕೊರತೆ ಗುರಿ ತಲುಪಲು ವೆಚ್ಲ ಕಡಿತ ಮಾಡುವುದಿಲ್ಲ ಎಂದು ಸಚಿವರು ಸ್ಪಷ್ಟಪಡಿಸಿದ್ದಾರೆ ಆರ್ಥಿಕತೆಯಲ್ಲಿ ಸ್ಹಿರತೆಯನ್ನು ಕಾಯ್ದುಕೊಂಡು ಎಲ್ಲಾ ಅರ್ಥಿಕ ಮಾನದಂಡಗಳನ್ನು ಅನುಸರಿಸಲಾಗುವುದು ಎಂದು ತಿಳಿಸಿದ್ದಾರೆ

ಈ ಪ್ರವೃತ್ತಿ ಕೆಲ ವರ್ಷಗಳವರೆಗೆ ಮುಂದುವರೆಯುವ ಸಾಧ್ಯತೆ ಇದೆ

ಪ್ರತಿಯೊಬ್ಲ ಭಾರತೀಯನನ್ನು ಜಗತ್ತಿನ ತ್ವರಿತಗತಿಯಲ್ಲಿ ಬೆಳವಣಿಗೆ ಸಾಧಿಸುತ್ತಿರುವ ಆರ್ಥಿಕತೆಯ ಭಾಗವಾಗಿಸಲು ಸರ್ಕಾರ ಅವಕಾಶ ಕಲ್ಪಿಸಿದ್ದು ಭವಿಷ್ಣ ಭೂತಕಾಲಕ್ಕಿಂತ ಪ್ರಜ್ವಲವಾಗಿರಲಿದೆ ಎಂದು ಜೇಟ್ಲ ಆಶಯ ವ್ಯಕ್ತಪಡಿಸಿದ್ದಾರೆ ಸರ್ಕಾರ ಜಾರಿಗೆ ತಂದ ವ್ವಾಪಕ ಸ್ವರೂಪದ ಅರ್ಥಿಕ ಸುಧಾರಣೆಗಳು ಮಾರುಕಟ್ಟೆ ಹಾಗೂ ಆರ್ಥಿಕತೆಗೆ ಅನುಕೂಲವಾಗಿದ್ದು ವಿತ್ತೀಯ ಸದ್ಬಢತೆ ವಿಶಾಲ ಆರ್ಥಿಕ ಸ್ವಿರತೆಗೆ ಅನುವು ಮಾಡಿಕೊಟ್ಲದೆ ಎಂದು ಹೇಳಿದ್ದಾರೆ

ನವದೆಹಲಿಯಲ್ಲಿಂದು ನಡೆಸಿದ ಪರಮಾರ್ತೆ ಸಭೆಯಲ್ಲಿ ಪಾಲ್ಗೊಂಡಿದ್ದ ಅವರು ಸಾಮಾಜಿಕ ಜಾಲತಾಣಗಳ ದುರ್ಬಳಕೆಯ ಬಗ್ಗೆ ಕಳವಳ ವ್ಯಕ್ತಪಡಿಸಿ ಈ ಸವಾಲುಗಳನ್ನು ಎದುರಿಸಲು ಕಾನೂನು ಜಾರಿ ಸಂಸ್ಥೆಗಳ ಸಾಮರ್ಥ್ಯವನ್ನು ಬಲಪಡಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಮಕ್ಕಳ ಅಶ್ಲೀಲ ಚಿತ್ರಗಳು ಅಂತರ್ಜಾಲದಲ್ಲಿ ದುರ್ಬಳಕೆಯಾಗುತ್ತಿರುವ ಪ್ರಮಾಣ ಹೆಚ್ಚುತ್ತಿರುವ ಬಗ್ಗೆ ಪ್ರಸ್ತಾಪಿಸಿದ ಸಚಿವರು ತೊಂದರೆಗೀಡಾದ ಜನರು ದೂರು ದಾಖಲಿಸಲು ಅನುಕೂಲವಾಗುವಂತೆ ಕಾಲಬದ್ದವಾಗಿ ಆನ್ಲೈನ್ ಸೈಬರ್ ಕ್ರೈಮ್ ರಿಪೋರ್ಟಂಗ್ ಪೋರ್ಟಲ್ ಆರಂಭಿಸಲು ಸೂಚನೆ ನೀಡಿದರು ಸಚಿವಾಲಯದ ಎಲ್ಲಾ ಸಂಸ್ವೆಗಳಲ್ಲಿ ಸೈಬರ್ ಬೆದರಿಕೆಗಳನ್ನು ಹತ್ತಿಕ್ಕಲು ಗರಿಷ್ಠ ವಿಚಕ್ಷಣೆ ಹಾಗೂ ನಿರಂತರವಾಗಿ ಪರಿಶೀಲನೆ ನಡೆಸುವಂತೆ ಸೂಚಿಸಿದರು ದೂರವಾಣಿ ಕರೆಗಳ ಮೂಲಕ ಹಣಕಾಸು ವಂಚನೆ ಎಸಗುವವರ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸಿ ಇಂತಹ ವಂಚನೆಗಳನ್ನು ತಡೆಲು ಸಾಂಸ್ಹಿಕ ಚೌಕಟ್ನು ಬಲಪಡಿಸಬೇಕು ಎಂದು ಒತ್ತಿ ಹೇಳಿದರು

ಪನಾರ್ ಅರಣ್ಯ ಪ್ರದೇಶದಲ್ಲಿ ಅಪರಿಚಿತ ಉಗ್ರರ ಗುಂಪು ನೆಲೆಸಿದೆ ಎಂಬ ಮಾಹಿತಿ ಹಿನ್ನೆಲೆಯಲ್ಲಿ ಅಲ್ಲಿಗೆ ತೆರಳಿದ ಜಂಟಿ ಭದ್ರತಾ ಪಡೆಗಳು ಹಾಗೂ ಭಯೋತ್ವಾದಕರ ನಡುವೆ ಹೊಸದಾಗಿ ಗುಂಡಿನ ಕಾಳಗ ಆರಂಭವಾಗಿದೆ ಎಂದು ಭದ್ರತಾ ಮೂಲಗಳು ಆಕಾಶವಾಣಿಗೆ ತಿಳಿಸಿವೆ ಕಳೆದ ವಾರ ಕಾರ್ಯಾಚರಣೆಯಲ್ಲಿ ಇಬ್ಬರು ಅಪರಿಚಿತ ಉಗ್ರರು ಹತ್ತೆಗೀಡಾಗಿದ್ದು ಓರ್ವ ಹುತಾತ್ತರಾಗಿದ್ದರು

ಕಾರ್ಯಾಚರಣೆ ಸಂದರ್ಭದಲ್ಲಿ ಭಯೋತ್ಪಾದಕರು ಹಾಗೂ ಜಂಟಿ ತಂಡದ ನಡುವೆ ಆಗಾಗ ಗುಂಡಿನ ಚಕಮಕಿಗಳು ನಡೆಯುತ್ತಿವೆ

ಈ ಸಂದರ್ಭದಲ್ಲಿ ರಾಜ್ಯದಲ್ಲಿನ ಭದ್ರತಾ ಪರಿಸ್ಥಿತಿ ಕುರಿತಂತೆ ವೈಟ್ನೈಟ್ ಕಾರ್ಪ್ಗೆನ ಜಿಓಸಿ ಲೆಪ್ಟಿನೆಂಟ್ ಜನರಲ್ ಸರಂಜೆತ್ ಸಿಂಗ್ ಅವರು ಮಾಹಿತಿ ನೀಡಿದರು ಈ ಭೇಟಿಯ ವೇಳೆ ಸೇನಾ ಮುಖ್ಯಸ್ಥರೊಂದಿಗೆ ಉತ್ತರ ಕಮಾಂಡ್ನ ಸೇನಾ ದಂಡನಾಯಕ ಲೆಫ್ಲೆನೆಂಟ್ ಜನರಲ್ ರಣಬೀರ್ ಸಿಂಗ್ ಜೊತೆಗಿದ್ದರು ನಂತರ ಸೇನಾಮುಖ್ಯಸ್ಥರು ದಿವಂಗತ ರೈಫಲ್ ಮ್ಡಾನ್ ಡಿರಂಗ್ಜೇಬ್ ಅವರ ಸ್ವಗ್ರಾಮ ಪೂಂಚ್ನ ಸಲಾನಿಗೆ ಭೇಟಿ ನೀಡಿ ಕುಟುಂಬ ಸದಸ್ಸರಿಗೆ ಸಾಂತ್ವಾನ ಹೇಳಿದರು ಹುತಾತ್ಮ ಯೋಧನ ತಂದೆಯೊಂದಿಗೆ ಮಾತನಾಡಿದ ಸೇನಾ ಮುಖ್ಯಸ್ಥರು ಕುಟುಂಬಕ್ಕೆ ಸಾಧ್ವವಿರುವ ಎಲ್ಲಾ ನೆರವು ಕಲ್ಪಿಸುವುದಾಗಿ ಭರವಸೆ ನೀಡಿದರು ಸರಕು ಮತ್ತು ಸೇವಾ ತೆರಿಗೆಯಿಂದಾಗಿ ದೇಶದಲ್ಲಿ ತೆರಿಗೆ ಆಧಾರಿತ ಆರ್ಥಿಕತೆಯಲ್ಲಿ ದಿಪಚಾರಿಕತೆ ಮೂಡಿದೆ ಎಂದು ಹಣಕಾಸು ಸಚಿವಾಲಯ ಹೇಳಿಕೆಯಲ್ಲಿ ತಿಳಿಸಿದೆ ಸರಕು ಮತ್ತು ಸೇವಾ ತೆರಿಗೆಯಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ತೆರಿಗೆ ಸಂಬಂಧಿತ ಮಾಹಿತಿ ತಡೆರಹಿತವಾಗಿ ಲಭ್ವವಾಗುತ್ತಿದ್ದು ಇದರಿಂದಾಗಿ ನೇರ ಹಾಗೂ ಪರೋಕ್ಷ ತೆರಿಗೆ ಸಂಗ್ರಹ ಹೆಚ್ಚು ಪರಿಣಾಮಕಾರಿಯಾಗಿದೆ ಎಂದು ತಿಳಿಸಿದೆ ತೆರಿಗೆ ವ್ಲಾಪ್ತಿ ವಿಸ್ತರಣೆಯಾಗಿರುವ ಸೂಚನೆಗಳು ಆರಂಭಿಕವಾಗಿ ಕಂಡುಬರುತ್ತಿವೆ

ಈ ಅಂಕಿ ಅಂಶಗಳು ತೆರಿಗೆದಾರರ ಸಂಖ್ಯೆ ಹೆಚ್ಚಳವನ್ನು ರುಜುವಾತುಪಡಿಸುತ್ತದೆ ಎಂದು ಹೇಳಲಾಗಿದೆ ದೇಶದ ಜವಳಿ ಸರಪಳಿ ಈಗ ತೆರಿಗೆ ಜಾಲಕ್ಷೆ ಒಳಪಟ್ಟದೆ ಜಿಎಸ್ಟಿ ಅನುಷ್ಣಾನಗೊಳಿಸಿದ ನಂತರ ಅದನ್ನು ಸರಳೀಕರಿಸಲು ಹಲವು ನಿಯಮಗಳನ್ನು ಬದಲಾಯಿಸಲಾಗಿದೆ ತೆರಿಗೆದಾರರಿಗೆ ಅನುಕೂಲ ಕಲ್ಪಿಸಲು ಹಾಗೂ ಗ್ರಾಹಕರಿಗೆ ಲಾಭವನ್ನು ವರ್ಗಾಯಿಸಲು ಮತ್ತಪ್ಪು ಸರಳೀಕರಣಕ್ಕೆ ಪ್ರಯತ್ನಗಳು ನಡೆಯುತ್ತಿವೆ ಎಂದು ತಿಳಿಸಲಾಗಿದೆ

ಹೆಚ್ಚಿನ ಪ್ರಮಾಣದ ಅನುದಾನ ಮಂಜೂರು ಮಾಡುವ ಮೂಲಕ ಮಧ್ಯಾಹ್ನದ ಬಿಸಿಯೂಟವನ್ನು ಮತ್ತಷ್ಟು ಬಲಗೊಳಿಸಲಾಗುತ್ತಿದೆ ಭಾರತೀಯ ಆಡಳಿತ ನಿರ್ವಹಣಾ ಸಂಸ್ಥೆಗಳಿಗೆ ಸ್ವಾಯತ್ತತೆ ಕಲ್ಪಿಸಲು ಸರ್ಕಾರ ಬದ್ದವಾಗಿದೆ ಎಂದರು

ಎನ್ಸಿಇಆರ್ಟ ಪಠ್ಲಪುಸ್ತಕಗಳು ಡಿಜಿಟಲ್ ಆವೃತ್ತಿಯಲ್ಲಿ ಉಚಿತವಾಗಿ ಲಭ್ಞವಾಗುವಂತೆ ಕ್ರಮ ಕೈಗೊಳ್ಳಲಾಗಿದೆ ಎಂದರು

ಈ ವರ್ಷದ ಅಂತ್ಲದಲ್ಲಿ ರಾಷ್ಷೀಯ ಶಿಕ್ಷಣ ನೀತಿ ಹೊರಬೀಳುವ ನಿರೀಕ್ಷೆ ಇದೆ ಎಂದು ಪ್ರಶ್ನೆಯೊಂದಕ್ಕೆ ಸಚಿವರು ಸ್ಪಪ್ಪಪಡಿಸಿದರು

ಆರ್ಥಿಕ ಸಹಕಾರ ಹಾಗೂ ದ್ವಿಪಕ್ಷೀಯ ವ್ಯಾಪಾರ ವೃದ್ದಿ ಸೇರಿದಂತೆ ಪರಸ್ಪರ ಹಿತಾಸಕ್ತಿಯ ವಿಷಯಗಳನ್ನು ಇಬ್ಲರೂ ನಾಯಕರು ಚರ್ಚಿಸಿದರು ಉಭಯ ದೇಶಗಳ ನಡುವಣ ಬಾಂಧವ್ಯ ಇತಿಹಾಸದಷ್ಟು ಹಳೆಯದಾಗಿದ್ದು ಕೋವಿಂದ್ ಅವರ ಭೇಟಿಯಿಂದ ಬಾಂಧವ್ಯ ಮತ್ತಷ್ಟು ಬಲಗೊಂಡಿದೆ ಎಂದು ನಾಯಕರು ಹೇಳಿದ್ದಾರೆ ಸಭೆಯ ನಂತರ ಗ್ರೀಕ್ ಸರ್ಕಾರದೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ನಡೆಯಲಿದೆ ಇದಕ್ಕೂ ಮುನ್ನ ರಾಪ್ಲಪತಿ ರಾಮನಾಥ್ ಕೋವಿಂದ್ ಅವರಿಗೆ ಅಧ್ಯಕ್ಷೀಯ ಅರಮನೆಯ ಬಳಿ ಸಾಂಪ್ರದಾಯಿಕ ಸ್ವಾಗತ ನೀಡಲಾಯಿತು ರಾಷ್ಲಪತಿ ಅಥೆನ್ಸ್ನ ಸಿಂತಾಗ್ನಾ ಚೌಕದಲ್ಲಿರುವ ಅನಾಮಧೇಯ ಯೋಧರ ಸ್ನಾರಕಕ್ಕೆ ಭೇಟಿ ನೀಡಿ ಪುಷ್ವಗುಚ್ಲ ಇರಿಸಿದರು ಕೋವಿಂದ್ ಅವರು ಗ್ರೀಕ್ ಪ್ರಧಾನಿ ಅಲೆಕ್ಸ್ ಸಿಪ್ರಸ್ ಹಾಗೂ ಪ್ರತಿಪಕ್ಷ ನಾಯಕರನ್ನು ಭೇಟಿ ಮಾಡಿದರು ಗ್ರೀಸ್ ಸುರಿನಾಮ್ ಹಾಗೂ ಕ್ಯೂಬಾ ದೇಶಗಳ ಪ್ರವಾಸದ ಮೊದಲ ಚರಣವಾಗಿ ರಾಷ್ಟಪತಿ ರಾಮನಾಥ್ ಕೋವಿಂದ್ ಅಥೆನ್ಸ್ನಲ್ಲಿದ್ದಾರೆ ಇಟಲಿಯೊಂದಿಗಿನ ಬಾಂಧವ್ಯವನ್ನು ಮುಂದಕ್ಕೆ ಕೊಂಡೊಯ್ಯುವ ತನ್ನ ಬದ್ಧತೆಯನ್ನು ಭಾರತ ಇಂದು ಮರುದೃಢೀಕರಿಸಿದೆ ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ಮಾ ಸ್ವರಾಜ್ ಇಂದು ಇಟಲಿಯ ವಿದೇಶಾಂಗ ಸಚಿವೆ ಎನ್ಟೋ ಮೋವೆರೋ ಮಿಲಾನೆಸಿ ಅವರನ್ನು ರೋಮ್ನಲ್ಲಿ ಭೇಟ ಮಾಡಿದರು ಇಬ್ಬರು ನಾಯಕರು ದ್ವಿಪಕ್ಷೀಯ ಬಾಂಧವ್ಯ ಹಾಗು ಪ್ರಾದೇಶಿಕ ಹಾಗೂ ಜಾಗತಿಕ ಪರಸ್ಪರ ಹಿತಾಸಕ್ತಿಯ ವಿಷಯಗಳ ಬಗ್ಗೆ ಚರ್ಚೆ ನಡೆಸಿದರು ಎಂದು ಸಚಿವಾಲಯದ ವಕ್ತಾರ ರವೀಶ್ ಕುಮಾರ್ ಟ್ವೀಟ್ನಲ್ಲಿ ತಿಳಿಸಿದ್ದಾರೆ

ಇಂದು ಅವರು ಇಟಲಿ ಪ್ರಧಾನಿ ಗೌಸೆಪ್ಪೆ ಕಾಂಟೆ ಅವರನ್ನು ಭೇಟಿ ಮಾಡಿ ಇಟಲಿಯ ನೂತನ ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಂಡಿರುವುದಕ್ಕೆ ಅವರನ್ನು ಅಭಿನಂದಿಸಿದರು ಕಾಂಟೆ ಅವರು ಇಟಲಿ ಪ್ರಧಾನಿಯಾಗಿ ಪ್ರಮಾಣವಚನ ಸ್ವೀಕರಿಸಿದ ನಂತರ ಭಾರತ ಮತ್ತು ಇಟಲಿ ನಡುವಣ ಮೊದಲ ಪ್ರಮುಖ ರಾಜಕೀಯ ಭೇಟಿ ಇದಾಗಿದೆ ಇಬ್ಬರು ನಾಯಕರ ಭೇಟಿಯ ವೇಳೆ ದ್ವಿಪಕ್ಷೀಯ ಬಾಂಧವ್ಯ ಬಲಗೊಳಿಸುವ ಅಂಶಗಳಿಗೆ ಒತ್ತು ನೀಡಲಾಯಿತು ಸುಷ್ಮಾ ಸ್ವರಾಜ್ ಇಂದು ಫ್ರಾನ್ಸ್ಗೆ ತೆರಳಿದರು ನಾಳೆ ಅವರು ಲುಕ್ಲಂಬರ್ಗ್ ತಲುಪಲಿದ್ದು ಬುಧವಾರದಿಂದ ಶನಿವಾರದವರೆಗೆ ಬೆಲ್ಜಿಯಂಗೆ ಭೇಟ ನೀಡಲಿದ್ದಾರೆ ಕರ್ನಾಟಕದ ಖಾಸಗಿ ಕೃಷಿ ಕಾಲೇಜು ತೆರೆಯಲು ಸರ್ಕಾರ ಯಾವುದೇ ಕಾರಣಕ್ಕೂ ಅನುಮತಿ ನೀಡಬಾರದು ಎಂದು ಬೆಂಗಳೂರು ಕೃಷಿ ಕಾಲೇಜು ವಿದ್ಕಾರ್ಥಿಗಳು ಒತ್ತಾಯ ಮಾಡಿದ್ದಾರೆ ಈ ಕುರಿತು ರಾಜ್ಯ ಸರ್ಕಾರದ ಗಮನ ಸೆಳೆಯಲು ಬೆಂಗಳೂರು ಕೃಷಿ ಕಾಲೇಜು ವಿದ್ಯಾರ್ಥಿಗಳು ನಾಳೆ ನಗರದ ಪುರಭವನದಿಂದ ಸ್ವಾತಂತ್ರ್ಯ ಉದ್ಧಾನದವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಂಡಿರುವುದಾಗಿ ತಿಳಿಸಿದ್ದಾರೆ

ಸರ್ಕಾರಿ ಕೃಷಿ ಕಾಲೇಜನಲ್ಲಿ ನಾಲ್ಕು ವರ್ಷಗಳ ಕೋರ್ಸ್ ಮುಗಿಸಿದ ವಿದ್ಕಾರ್ಥಿಗಳಿಗೆ ಮಾತ್ರ ಸ್ನಾತಕೋತ್ತರ ತರಗತಿಗೆ ಅವಕಾಶ ಮಾಡಿಕೊಡಬೇಕು ಎಂದು ವಿದ್ವಾರ್ಥಿಗಳು ಒತ್ತಾಯ ಮಾಡಿದ್ದಾರೆ